ರಾಜ್ಯದ ಅಡಳಿತಾಧಿಕಾರಿ ಜಮ್ಮ ಕಾಶ್ಮೀರ ವಿಧಾನಪರಿಷತ್ತನ್ನು ರದ್ದುಗೊಳಿಸುವ ಆದೇಶ ಹೊರಡಿಸಿದ್ದು

ಕಳೆದ ರಾತ್ರಿ ಸರ್ಕಾರದ ಕಾರ್ಯದರ್ಶಿ ಫಾರೂಕ್ ಅಪಮದ್ ಲೋನ್ ಈ ಆದೇಶ ಹೊರಡಿಸಿದ್ದಾರೆ

ಜಮ್ಮು ಕಾಶ್ಮೀರ ಕೇಂದ್ರಾಡಳಿತ ಪ್ರದೇಶವಾಗಿದ್ದರೂ ವಿಧಾನಸಭೆ ಇರಲಿದೆ

ಬಂಡವಾಳಗಾರರನ್ನು ಗೌರವಿಸುವ ಪ್ರಜಾತಾಂತ್ರಿಕ ಪರಿಸರ ಭಾರತದಲ್ಲಿದೆ ಎಂದು ಅವರು ತಿಳಿಸಿದ್ದಾರೆ ವಾಷಿಂಗ್ಟನ್ನಲ್ಲಿರುವ ಅಂತಾರಾಷ್ಟೀಯ ಪಣಕಾಸು ನಿಧಿಯ ಕೇಂದ್ರ ಕಚೇರಿಯಲ್ಲಿ ಅಮೆರಿಕ ಭಾರತ ಮಪತ್ವದ ಮತ್ತು ಪಾಲುದಾರಿಕೆ ವೇದಿಕೆಯ ಸಹಯೋಗದಲ್ಲಿ ಫಿಕ್ಕೆ ಆಯೋಜಿಸಿರುವ ಕಾರ್ಯಕ್ರಮವೊಂದರಲ್ಲಿ ಅವರು ಮಾತನಾಡುತ್ತಿದ್ದರು ಭಾರತ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ಆರ್ಥಿಕ ದೇಶವಾಗಿದ್ದು ಅತ್ಯುತ್ತಮ ಕೌಶಲ್ತದ ಮಾನವ ಶಕ್ತಿಯನ್ನು ಹೊಂದಿದೆ ಎಂದು ಅವರು ಹೇಳಿದ್ದಾರೆ ಸುಧಾರಣೆಗಳನ್ನು ತರಲು ಸರ್ಕಾರ ನಿರಂತರ ಶ್ರಮಿಸುತ್ತಿರುವುದಾಗಿ ಅಂತಾರಾಷ್ವೀಯ ಪೂಡಿಕೆದಾರರಿಗೆ ಭರವಸೆ ನೀಡಿದ ಅವರು ಒತ್ತಡದ ವಲಯಗಳಲ್ಲಿ ಸಮಸ್ಯೆಗಳ ನಿವಾರಣೆಗೆ ಸರ್ಕಾರ ಕ್ರಮಗಳನ್ನು ಕೈಗೊಳ್ಳುತ್ತಿದೆ ಎಂದು ಹೇಳಿದರು ಒಟ್ಟಾರೆ ಬಳಕೆಯನ್ನು ವ್ಯದ್ಧಿಸುವ ಕ್ರಮವಾಗಿ ನಿರ್ಮಾಣ ವಲಯದ ಎಲ್ಲ ಬ್ಯಾಂಕುಗಳು ಮತ್ತು ಅವುಗಳ ಪಾಲುದಾರರು ಬ್ಡಾಂಕಿಂಗ್ಯೇತರ ಪಣಕಾಸು ಸಂಸ್ಥೆಗಳು ಒಟ್ಟಾಗಿ ಸಣ್ಣ ವಟ್ಟಣಗಳು ಮತ್ತು ಗ್ರಾಮಗಳಿಗೆ ಸೇವೆಯನ್ನು ವಿಸ್ತರಿಸಿ ಎಲ್ಲ ರೀತಿಯ ಸಾಲದ ನೆರವು ಕಲ್ಪಿಸಬೇಕು ಎಂದು ಅವರು ತಿಳಿಸಿದ್ದಾರೆ

ವಿವಿಧ ರಾಜಕೀಯ ಪಕ್ಷಗಳ ನಾಯಕರು ಪಲವಡೆ ಪ್ರಚಾರ ನಡೆಸಿ ಮತದಾರರನ್ನು ಸೆಳೆಯಲು ನಾನಾ ಕಸರತ್ತು ನಡೆಸಿದ್ದಾರೆ ಮಹಾರಾಷ್ಷದಲ್ಲಿ ಬಿಜೆಪಿ ಓರಿಯ ಮುಖಂಡ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಪರ್ಲಿಯಲ್ಲಿ ಚುನಾವಣಾ ಸಭೆಯನ್ನುದ್ದೇಶಿಸಿ ಮಾತನಾಡಿದರು

ಕೆಲವರು ವಿಶೇಷ ಸ್ವಾನಮಾನ ರದ್ದು ಮಾಡುವುದನ್ನು ವಿರೋಧಿಸುವ ಜೊತೆಗೆ ಅಪಹಾಸ್ತವನ್ನೂ ಮಾಡಿದರು ಅವರ ಹೇಳಿಕೆಗಳು ಶಾಶ್ವತವಾಗಿ ಉಳಿಯಲಿದೆ ಎಂದರು ಸತಾರದಲ್ಲಿ ಮತ್ತೊಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಪ್ರಧಾನಮಂತ್ರಿ ಚಕ್ರಪತಿ ಶಿವಾಜಿ ಮಹಾರಾಜರು ಪಾಕಿಕೊಟ್ಟ ಅಭಿವೃದ್ಧಿ ಮಾರ್ಗದಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಮುನ್ನಡೆಯುತ್ತಿದ್ದು ಬಲಿಷ್ಠ ಮತ್ತು ಏಕೀಕೃತ ಭಾರತ ನಿರ್ಮಾಣ ಮಾಡಲು ಬದ್ದರಾಗಿರುವುದಾಗಿ ತಿಳಿಸಿದರು ಮರಾಠ ಮೀಸಲಾತಿ ರೈಶರಿಗೆ ಪಲವು ಯೋಜನೆಗಳು ಕಬ್ಬು ಬೆಳೆಗಾರರ ಉತ್ಪಾದನೆ ಹೆಚ್ಚಿಸಲು ಪಲವು ಕ್ರಮಗಳನ್ನು ಬಿಜೆಪಿ ಶಿವಸೇನೆ ನೇತ್ಪತ್ವದ ಸರ್ಕಾರ ಕ್ಟೆಗೊಂಡಿದೆ ಎಂದರು ಮಣೆಯಲ್ಲಿ ಸಂಜೆ ಸಾರ್ವಜನಿಕ ರ್ಕಾಲಿಯನ್ನುದ್ದೇಶಿಸಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮಾತನಾಡಲಿದ್ದಾರೆ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಜೋತಿರಾಧ್ಯ ಸಿಂಧ್ಯಾ ನಾಂದೇಡ್ ಜಿಲ್ಲೆಯ ಬೋಕರ್ನಲ್ಲಿ ಸಾರ್ವಜನಿಕ ಸಭೆಯನ್ನುದ್ದೇಶಿಸಿ ಮಾತನಾಡಿದರು ಮರಾಠವಾಡ ವಲಯದಲ್ಲಿ ಮಾಜಿ ಮುಖ್ಯಮಂತ್ರಿ ಪಾಗೂ ಕಾಂಗ್ರೆಸ್ ಅಭ್ಯರ್ಥಿ ಅಶೋಕ್ ಚೌಹ್ವಾಣ್ ಸಭೆಯನ್ನುದ್ದೇಶಿಸಿ ಮಾತನಾಡಿದರು ಕಾಂಗ್ರೆಸ್ ಮತ್ತು ಮಿತ್ರಪಕ್ಷಗಳ ಜಂಟಿ ಸಾರ್ವಜನಿಕ ಸಭೆ ನಾಂದೇಡ್ ಜಿಲ್ಲೆಯಲ್ಲಿ ನಡೆಯಿತು

ತೋಷಂ ಮಹೇಂದರಫಡ ಭವಾನಿ ಕೇರ ವಿಧಾನಸಭಾ ಕ್ಷೇತ್ರಗಳಲ್ಲಿ ಪ್ರಚಾರ ನಡೆಸಿದ ಬಿಜೆಪಿ ಹಿರಿಯ ನಾಯಕ ರಾಜನಾಥ್ ಸಿಂಗ್ ಕಾಂಗ್ರೆಸ್ ಪಕ್ಷ ಕಾಶ್ಮೀರ ವಿಷಯವನ್ನು ಅಂತಾರಾಷ್ಷೀಕರಣ ಮಾಡುತ್ತಿದೆ ಎಂದು ದೂರಿದರು ಭವಾನಿಕೇರದಲ್ಲಿ ಮಾತನಾಡಿದ ಅವರು ಇತ್ತೀಚಿಗೆ ಲಂಡನ್ನಲ್ಲಿ ಕಾಂಗ್ರೆಸ್ ನಾಯಕರು ಬ್ರಿಟನ್ನ ಲೇಬರ್ ಪಕ್ಷದ ನಾಯಕ ಜೆರೇಮಿ ಕೋರ್ಬಿನ್ ಅವರನ್ನು ಭೇಟಿ ಮಾಡಿ ಚರ್ಚೆ ನಡೆಸಿದ ಸಂದರ್ಭದಲ್ಲಿ ಕಾಶ್ಮೀರದಲ್ಲಿ ಮಾನವ ಪಕ್ಕುಗಳ ಉಲ್ಲಂಘನೆಯಾಗುತ್ತಿದೆ ಎಂದು ಆರೋಪಿಸಿದ್ದಾರೆ ಕಾಶ್ಮೀರದ ಸಮಸ್ಕೆ ದೇಶದ ಆಂತರಿಕ ವಿಷಯ ಎಂದು ಹೇಳಿದರು

ಬಿಹಾರದಲ್ಲಿ ಮುಂಬರುವ ವಿಧಾನಸಭೆ ಚುನಾವಣೆಯನ್ನು ಮುಖ್ಯಮಂತ್ರಿ ನಿತೀಶ್ಕುಮಾರ್ ನೇತ್ಪತ್ತದಲ್ಲೇ ಬಿಜೆಪಿ ಜೆಡಿಯು ಜಂಟಿಯಾಗಿ ಎದುರಿಸಲಿವೆ ಎಂದು ಕೇಂದ್ರ ಗ್ಬಹ ಸಚಿವ ಹಾಗೂ ಬಿಜೆಪಿ ರಾಷ್ಷೀಯ ಅಧ್ಯಕ್ಷ ಅಮಿತ್ ಷಾ ಸ್ಪಷ್ಷಪಡಿಸಿದ್ದಾರೆ ಬಾಸಗಿ ಟಿವಿ ವಾಹಿನಿಯೊಂದಕ್ಕೆ ಸಂದರ್ತನ ನೀಡಿದ ಅವರುಬಿಜೆಪಿ ಪಕ್ಷದ ನಾಯಕರಲ್ಲಿ ಭಿನ್ನಾಭಿಪ್ರಾಯಗಳು ವ್ಯಕ್ತವಾಗಿವೆ ಇದು ಆರೋಗ್ಟಕರ ಮೈತ್ರಿಗೆ ಸಹಕಾರಿಯಾಗಲಿದೆ ವಿಧಾನಸಭೆ ಚುನಾವಣೆಯನ್ನು ಎರಡೂ ಪಕ್ಷಗಳು ಜಂಟಿಯಾಗಿ ಎದುರಿಸಲಿವೆ ಎಂದು ಅವರು ಹೇಳಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ಜೆಡಿಯುನೊಂದಿಗೆ ಬಿಜೆಪಿ ಮೈತ್ರಿ ಕುರಿತು ಎದ್ದಿದ್ದ ಊಹಾಮೋಹಾಗಳು ಮುಖ್ಯಮಂತ್ರಿ ನಿತೀಶ್ಕುಮಾರ್ ವಿರುದ್ದ ಬಿಜೆಪಿ ನಾಯಕರಿಂದ ನಡೆಯುತ್ತಿದ್ದ ಟೀಕಾಪ್ರಹಾರಗಳಿಗೆ ಅಮಿತ್ ಷಾ ಅವರ ಈ ಹೇಳಿಕೆಯಿಂದ ತೆರೆ ಬಿದ್ದಂತಾಗಿದೆ

ಶಿಕ್ಷಕರು ಮತ್ತು ಸಿಭ್ಗಂದಿ ಸೌಲಭ್ಗ ಕಾಯ್ಲೆಯಡಿ ಕೇರಳ ಸರ್ಕಾರದ ಈ ನಿರ್ಧಾರವನ್ನು ಕೇಂದ್ರ ಸರ್ಕಾರ ಸಮ್ಮತಿಸಿದೆ ಈ ಕಾಯ್ಲೆ ಅನುಷ್ಲಾನಕ್ಕೆ ಬಂದರೆ ಖಾಸಗಿ ಶಿಕ್ಷಣ ಸಂಸ್ಲೆಗಳ ನೌಕರರಿಗೆ ಈ ಸೌಲಭ್ಯ ಜಾರಿಗೆ ತಂದ ಮೊದಲ ರಾಜ್ಯ ಕೇರಳ ಎನ್ನುವ ಹೆಗ್ಗಳಿಕೆಗೆ ಪಾತ್ರವಾಗಲಿದೆ

ದೆಹಲಿ ಎನ್ಸಿಆರ್ ವ್ಯಾಪ್ತಿಯಲ್ಲಿ ವಾಯುಮಾಲಿನ್ಯ ತಡೆಗಟ್ಟುವ ಉದ್ದೇಶದಿಂದ ಈ ಕ್ರಮ ಕೈಗೊಳ್ಳಲಾಗಿದೆ ನವೆದೆಹಲಿಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ದ್ವಿಚಕ್ರ ವಾಹನಗಳು ವೈದ್ಯಕೀಯ ಶುರ್ತು ಅವಶ್ಯಕತೆಗಳಿಗೆ ಬಳಸುವ ವಾಪನಗಳು ಹಾಗೂ ಶಾಲಾ ಮಕ್ಕಳನ್ನು ಕರೆದೊಯ್ದುವ ವಾಪನಗಳು ಮತ್ತು ಮಹಿಳೆಯರು ಚಲಾಯಿಸುವ ವಾಹನಗಳಿಗೆ ಈ ನಿಯಮ ಅನ್ನಯವಾಗುವುದಿಲ್ಲ ಎಂದು ತಿಳಿಸಿದರು

ಐಎನ್ಕ್ಸ್ ಮಾಧ್ಯಮ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಾಜಿ ಕೇಂದ್ರ ಹಣಕಾಸು ಸಚಿವ ಪಿ

ಭ್ರಷ್ಟಾಚಾರ ಪ್ರಕರಣಕ್ಷೆ ಸಂಬಂಧಿಸಿದಂತೆ ಸಿಬಿಐ ದಾಖಲಿಸಿರುವ ಪ್ರಕರಣವನ್ನು ಕೈಗೆತ್ತಿಕೊಂಡ ವಿಶೇಷ ನ್ವಾಯಾಲಯದ ನ್ಯಾಯಾಧೀಶ ಅಜಯ್ಕುಮಾರ್ ಕುಪರ್ ಈ ಬಂಧನವನ್ನು ವಿಸ್ತರಿಸಿದ್ದಾರೆ

ಜಪಾನ್ ಮತ್ತು ಪಿಲಿಫ್ಟೆನ್ಸ್ ದೇಶಗಳ ಒಂದು ವಾರಗಳ ಪ್ರವಾಸಕ್ಕಾಗಿ ರಾಷ್ಟಪತಿ ರಾಮನಾಥ್ ಕೋವಿಂದ್ ಇಂದು ಬೆಳಿಗ್ಗೆ ಪ್ರಯಾಣ ಬೆಳೆಸಿದರು ವಿದೇಶಾಂಗ ವ್ವವಹಾರಗಳ ಇಲಾಖೆಯ ವಕ್ತಾರ ರವೀಶ್ಕುಮಾರ್ ಈ ಕುರಿತು ಮಾಹಿತಿ ನೀಡಿ ರಾಷ್ಟಪತಿಗಳು ಜಪಾನ್ಗೆ ಭೇಟಿ ನೀಡಲಿದ್ದು ಅಲ್ಲಿನ ರಾಜ ನರೂಹಿಟೊ ಪಟ್ಪಾಧಿಕಾರ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಎಂದರು

ಒಮನ್ನ ರಾಯಲ್ ಏರ್ಫೋರ್ಸ್ನ ದ್ವಿಪಕ್ಷೀಯ ಜಂಟಿ ಅಭ್ಯಾಸ ಕಾರ್ಯಕ್ರಮದಲ್ಲಿ ಭಾರತೀಯ ಸೇನೆಯ ವಿಮಾನಗಳು ಪಾಲ್ಗೊಂಡಿದ್ದವು ಒಮನ್ನ ಮಸಿರಾ ವಾಯುನೆಲೆಯಲ್ಲಿ ನಡೆದ ಈ ಅಭ್ಯಾಸದಲ್ಲಿ ಎರಡು ದೇಶಗಳ ವಾಯುಪಡೆಗಳು ತಮ್ಮ ಶಕ್ತಿ ಸಾಮರ್ಥ್ಯವನ್ನು ಪ್ರದರ್ಶಿಸಿದವು

ಮೀನುಗಾರಿಕೆಗೆ ತೆರಳಿದ್ದ ತಮಿಳುನಾಡಿನ ಮೂವರು ಮೀನುಗಾರರನ್ನು ಶ್ರೀಲಂಕಾ ನೌಕಾಪಡೆ ಬಂಧಿಸಿದೆ ಬಂಧಿತರು ಮಡುಕೊಟ್ಟೊಯ್ ಜಿಲ್ಲೆ ಕೊಟ್ಟಯ್ ಪಟ್ಟಿನಂ ಕರಾವಳಿಯವರೆಂದು ತಿಳಿದು ಬಂದಿದೆ ಶ್ರೀಲಂಕಾದ ಜಾಫ್ನಾ ಅಂತಾರಾಷ್ಷೀಯ ವಿಮಾನ ನಿಲ್ದಾಣದಲ್ಲಿ ಚೆನ್ನೈನಿಂದ ಬಂದ ವಿಮಾನವನ್ನು ಆ ದೇಶದ ಅಧ್ಯಕ್ಷ ಮೈತ್ರಿಪಾಲ ಸಿರಿಸೇನಾ ಮತ್ತು ಪ್ರಧಾನಿ ರನೀಲ್ ವಿಕ್ರಮ ಸಿಂಘೆ ಸಮ್ಮಖದಲ್ಲಿ ಬರಮಾಡಿಕೊಳ್ಳಲಾಯಿತು ಜಾಫ್ನಾ ಅಂತಾರಾಷ್ಟೀಯ ವಿಮಾನ ನಿಲ್ದಾಣಕ್ಕಾಗಿ ನೆರವು ನೀಡಿದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮತ್ತು ಭಾರತ ಸರ್ಕಾರವನ್ನು ಅಭಿನಂದಿಸುವುದಾಗಿ ಶ್ರೀಲಂಕಾ ಪ್ರಧಾನಿ ರನಿಲ್ ವಿಕ್ರಮ ಸಿಂಫೆ ಹೇಳಿದ್ದಾರೆ ರಾಜ್ಬಗಳ ನಡುವೆ ಸ್ಪರ್ಧಾತ್ಪಕ ಉತ್ತೇಜನಕ್ಕಾಗಿ ದೆಹಲಿಯಲ್ಲಿಂದು ನೀತಿ ಆಯೋಗ ಬಿಡುಗಡೆ ಮಾಡಿದ ಇಂಡಿಯಾ ಇನವೇಷನ್ ಇಂಡೆಕ್ಸ್ ಅಂದರೆ ಭಾರತ ನಾವೀನ್ಯತಾ ಸೂಚ್ಯಂಕದ ರಾಜ್ಯಗಳ ಪಟ್ಟಿಯಲ್ಲಿ ಕರ್ನಾಟಕ ಮೊದಲ ಸ್ಥಾನ ಪಡೆದಿದೆ ನವದೆಹಲಿಯಲ್ಲಿಂದು ಮಾತನಾಡಿದ ನೀತಿ ಆಯೋಗದ ಉಪಾಧ್ಯಕ್ಷ ಡಾ